ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರೆಂಚ್ ರಾಷ್ಪಾಧ್ವಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೊ ನಡುವೆ ದ್ವಿಪಕ್ಷೀಯ ಮಾತುಕತೆ ಭಯೋತ್ಪಾದನೆ ನಿಗ್ರಹ ಮತ್ತು ಭದ್ರತೆ ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಣೆ ಅಂಶಕ್ಕೆ ಒತ್ತು

ತ್ರಿವಳಿ ತಲಾಖ್ ಕುರಿತ ಕಾನೂನು ಸಿಂಧುತ್ವ ಪರಿಶೀಲನೆಗೆ ಸುಪ್ರೀಂಕೋರ್ಟ್ ಸಮ್ಹತಿ

ಬಿಡಬ್ಲೂಎಫ್ ವಿಶ್ವ ಚಾಂಪಿಯನ್ಷಿಪ್ ಕ್ವಾಟರ್ ಫೈನಲ್ಸ್ನಲ್ಲಿ ಪಿ

ನಂತರ ನಿಯೋಗ ಮಟ್ಟದ ಮಾತುಕತೆ ನಡೆಯಿತು

ನಂತರ ಪ್ರಾನ್ಸ್ ಅಧ್ಯಕ್ಷರೊಂದಿಗೆ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ಪ್ರಾನ್ಸ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಯಾವುದೇ ಸ್ವಹಿತಾಸಕ್ತಿ ಆಧರಿಸಿದ್ದಲ್ಲ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಬಲವಾದ ಆದರ್ಶಗಳನ್ನು ಆಧರಿಸಿದೆ ಎಂದು ಹೇಳಿದ್ದಾರೆ ಹವಾಮಾನ ವೈಪರೀತ್ಯ ಪರಿಸರ ತಾಂತ್ರಿಕತೆ ಹಾಗೂ ಅಭಿವೃದ್ಧಿಗೆ ಎರಡೂ ದೇಶಗಳು ಜೊತೆಯಾಗಿ ಹೆಜ್ಜೆ ಹಾಕಲಿವೆ ಎಂದರು ಭಯೋತ್ವಾದನೆ ನಿಗ್ರಹ ಮತ್ತು ಭದ್ರತೆಗೆ ಸಹಕಾರ ವಿಸ್ತರಣೆಗೆ ಉಭಯ ದೇಶಗಳು ಬದ್ದವಾಗಿವೆ ಎಂದು ಹೇಳಿದರು ಯಾವುದೇ ರೂಪದ ಭಯೋತ್ಪಾದನೆಯನ್ನು ಸಮ್ಮತಿಸಲು ಸಾಧ್ಯವಿಲ್ಲ ಹಾಗೂ ಭಯೋತ್ಪಾದನೆಯನ್ನು ಯಾವುದೇ ಧರ್ಮ ಪಂಥ ರಾಷ್ಟೀಯತೆ ಹಾಗೂ ಜನಾಂಗದೊಂದಿಗೆ ತಳುಕು ಹಾಕುವುದು ಸರಿಯಲ್ಲ ಎಂದು ಉಭಯ ನಾಯಕರು ಅಭಿಪ್ರಾಯಪಟ್ಟರು ಈ ಮುನ್ನ ಜಾಗತಿಕ ಸಮ್ಮೇಳನದಲ್ಲಿ ಭಾರತ ಪ್ರತಿಪಾದಿಸಿರುವಂತೆ ವಿಶ್ವದಾದ್ದಂತ ಇರುವ ಭಯೋತ್ವಾದನೆಯನ್ನು ಮಟ್ಟಹಾಕಲು ಎರಡೂ ದೇಶಗಳು ಒಟ್ಟಾಗಿ ಕೆಲಸ ಮಾಡಲು ಉಭಯ ನಾಯಕರು ಸಮ್ಮತಿಸಿದರು ಅಮೂಲಾಗ್ರೀಕರಣದ ವಿರುದ್ಧ ಅದರಲ್ಲೂ ಆನ್ಲೈನ್ ಅಮೂಲಾಗ್ರೀಕರಣವನ್ನು ಸ್ಥಗಿತಗೊಳಿಸಲು ಹೊಸ ಪ್ರಯತ್ನಗಳಿಗೆ ಸಹಭಾಗಿತ್ವ ನೀಡಲು ಉಭಯ ನಾಯಕರು ಒಪ್ಪಿಗೆ ನೀಡಿದರು ಎರಡೂ ದೇಶಗಳ ನಡುವೆ ರಕ್ಷಣಾ ಕ್ಷೇತ್ರದಲ್ಲಿ ಸಹಭಾಗಿತ್ವದ ಮಹತ್ವವನ್ನು ಮನಗಂಡಿರುವ ಉಭಯ ನಾಯಕರು ಈ ಕ್ಷೇತ್ರದಲ್ಲಿ ಸಹಕಾರವನ್ನು ಮುಂದುವರಿಸಲು ಬದ್ಧವಾಗಿರುವುದಾಗಿ ಘೋಷಿಸಿದರು

ಜಮ್ಮ ಕಾಶ್ಮೀರದಲ್ಲಿ ಬಹುತೇಕ ಭಾಗಗಳಲ್ಲಿ ನಿರ್ಬಂಧಗಳನ್ನು ತೆರವುಗೊಳಿಸಲಾಗಿದ್ದು ಸಾರ್ವಜನಿಕರು ಮತ್ತು ವಾಹನಗಳ ಸಂಚಾರ ಕ್ರಮೇಣ ಸುಗುಮಗೊಳ್ಳುತ್ತಿದ್ದು ಇದಕ್ಕೆ ವಿಧಿಸಲಾಗಿದ್ದ ಅಡೆತಡೆಗಳನ್ನು ಸಹ ತೆರವುಗೊಳಿಸಲಾಗುತ್ತಿದೆ ಕಾಶ್ನೀರ ಕಣಿವೆಯ ಯಾವುದೇ ಭಾಗದಲ್ಲೂ ಅಹಿತಕರ ಫಟನೆ ವರದಿಯಾಗಿಲ್ಲ

ಪರಿಸ್ಥಿತಿಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶದಿಂದ ನಗರ ಮತ್ತು ಇತರ ಜಿಲ್ಲಾ ಕೇಂದ್ರಗಳಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಶಾಲೆಗಳಲ್ಲಿ ಶಿಕ್ಷಕರ ಹಾಜರಾತಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿ ಹಾಜರಾತಿಯೂ ಸಹ ಕ್ರಮೇಣ ಸುಧಾರಿಸುತ್ತಿದೆ

ಹಣಕಾಸು ಸಚಿವಾಲಯ ಮತ್ತು ಸಿಬಿಡಿಟ ಈ ಕುರಿತು ಸ್ವಷ್ನನೆ ನೀಡಿದ್ದು

ಸಾಗರ ಇಂಧನವನ್ನು ನವೀಕರಿಸಬಹುದಾದ ಇಂಧನ ಎಂದು ಘೋಷಿಸುವ ಪ್ರಸ್ತಾವಕ್ಕೆ ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಆರ್

ಈ ನಿರ್ಧಾರದಿಂದಾಗಿ ದೇಶದಲ್ಲಿ ಸಾಗರ ಇಂಧನಕ್ಕೆ ಹೆಚ್ಚಿನ ಉತ್ತೇಜನ ಸಿಗಲಿದೆ ಗಾಳಿ ಅಲೆ ಸೇರಿದಂತೆ ಸಾಗರದಿಂದ ಯಾವುದೇ ರೀತಿಯ ಇಂಧನ ಉತ್ಪಾದಿಸಿದರೂ ಅದನ್ನೆಲ್ಲ ನವೀಕರಿಸಬಹುದಾದ ಇಂಧನ ಎಂದು ಪರಿಗಣಿಸಲಾಗುವುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ ಸೌರಶಕ್ತಿ ಅಲ್ಲದ ನವೀಕರಿಸಬಹುದಾದ ಇಂಧನಗಳ ಕೊಳ್ಳುವಿಕೆಗೆ ಇದ್ದ ಅಡಚಣೆಗಳು ಈ ಪ್ರಸ್ತಾವದಿಂದ ನಿವಾರಣೆಯಾಗಲಿದೆ ಮಹಾರಾಷ್ಷ ನವನಿರ್ಮಾಣ ಸೇನೆ ಎಂಎನ್ಎಸ್ ಅಧ್ಯಕ್ಷ ರಾಜ್ ಠಾಕ್ರೆ ಅವರನ್ನು ಜಾರಿ ನಿರ್ದೇತನಾಲಯ ಹಣ ದುರ್ಬಳಕೆ ಪ್ರಕರಣದ ಸಂಬಂಧ ನಿನ್ನೆ ವಿಚಾರಣೆಗೆ ಒಳಪಡಿಸಿತು ರಾಜ್ ಠಾಕ್ರೆ ಅವರ ಹೇಳಿಕೆಯನ್ನು ಪಡೆದ ನಂತರ ವಿಚಾರಣಾಧಿಕಾರಿ ಅವರಿಗೆ ತೆರಳಲು ಅನುಮತಿ ನೀಡಿದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಚಂದ್ರನ ಕಕ್ಷೆ ಸೇರಿದ ನಂತರ ಸೌಕೆ ಕಳುಹಿಸಿರುವ ಮೊದಲ ಚಿತ್ರ ಇದಾಗಿದೆ

ಇದಕ್ಕೂ ಮುನ್ನ ನೌಕೆ ಭೂಮಿಯ ಸುತ್ತ ಸುತ್ತುತ್ತಿದ್ದಾಗ ಅಲ್ಲಿನ ಚಿತ್ರಗಳನ್ನು ರವಾನಿಸಿತ್ತು

ಈ ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಣೆಗೆ ಇರುವ ಹೆಚ್ಚನ ಸಾಧ್ಯತೆಗಳ ಬಗೆಯೂ ಸಹ ಪರಿಶೀಲಿಸಲಾಗಿದೆ ಪ್ರಾದೇಶಿಕ ಬೆಳವಣಿಗೆಗಳ ವಿಷಯಗಳೂ ಸಹ ಸಭೆಯಲ್ಲಿ ಶ್ರಸ್ತಾಪವಾದವು ಮತ್ತು ಮುಕ್ತ ಸಮಗ್ರ ಶಾಂತಯುತ ಮತ್ತು ಸಮೃದ್ದ ಭಾರತ ಪೆಸಿಪಿಕ್ ವಲಯದ ಅಭಿವೃದ್ಧಿ ಪ್ರಯತ್ನಗಳನ್ನು ಮುಂದುವರೆಸಲೂ ಅನುಮೋಧಿಸಲಾಯಿತು